ಪನ್ನೆರಡು ವರ್ಷದೊಳಗಿನ ಬಾಲಕಿಯರ ಆತ್ಲಾಚಾರ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಗಲ್ಲುಶಿಕ್ಷೆ ವಿಧಿಸುವ ತಿದ್ಲುಪಡಿ ಮಸೂದೆಗೆ ಲೋಕಸಭೆಯ ಅನುಮೋದನೆ

ಗುಂಮಪತ್ನೆ ಪ್ರಕರಣಗಳಲ್ಲಿ ಶಾಮೀಲಾಗಿರುವವರಿಗೆ ಗಲ್ಲುಶಿಕ್ಷೆ ವಿಧಿಸುವ ಮಸೂದೆ ತರಲು ಕೇಂದ್ರದ ಚಿಂತನೆ ಗ್ಲಹ ಖಾತೆಯ ರಾಜ್ಯ ಸಚಿವ ಪನ್ಸ್ರಾಜ್ ಅಹಿರ್ ಮಾಹಿತಿ

ಅಮೆರಿಕದಲ್ಲಿ ವಲಸೆ ನೀತಿಯ ಪ್ರಮುಖ ತಿದ್ದುಪಡಿಗಳಿಗೆ ಸಂಸತ್ತು ಸಹಕರಿಸದಿದ್ದರೆ ಸರ್ಕಾರವನ್ನು ಸ್ಲಗಿತಗೊಳಿಸುವುದಾಗಿ ಅಧ್ಯಕ್ಷ ಟ್ರಂಪ್ ಬೆದರಿಕೆ

ಚೀನಾದಲ್ಲಿ ನಡೆದಿರುವ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಷಿಪ್ನಲ್ಲಿ ಕಿಡಾಂಬಿ ಶ್ರೀಕಾಂತ್ ಮತ್ತು ಬಿ

ವಿಶ್ವಕಪ್ ಮಹಿಳಾ ಹಾಕಿ ಪಂದ್ಯಾವಳಿಯಲ್ಲಿ ಲಂಡನ್ನಲ್ಲಿ ಇಂದು ರಾತ್ರಿ ಭಾರತ ಮತ್ತು ಇಟಲಿ ನಡುವೆ ನಿರ್ಣಾಯಕ ಪಂದ್ಯ

ಕಲಾಪ ಆರಂಭವಾಗುತ್ತಿದ್ದಂತೆಯೇ ತ್ಯಣಮೂಲ ಕಾಂಗ್ರೆಸ್ ಸದಸ್ಯರು ವಿಷಯ ಕುರಿತಂತೆ ತಕ್ಷಣ ಚರ್ಚಿಗೆ ಆಗ್ರಹಿಸಿದಾಗ ಗದ್ದಲ ಆರಂಭವಾದ ಹಿನ್ನಲೆಯಲ್ಲಿ ಕಲಾಪವನ್ನು ಮುಂದೂಡಲಾಯಿತು

ಅಸ್ಸಾಂನಲ್ಲಿ ಸಿದ್ದಪಡಿಸಲಾಗಿರುವ ರಾಷ್ಟೀಯ ಪೌರತ್ವ ನೋಂದಣಿಯಿಂದ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ರಾಜಕಾರಣಕ್ಕೆ ತೆರೆ ಬೀಳಲಿದೆ ಎಂದು ಆಡಳಿತಾರೂಢ ಬಿಜೆಪಿ ಅಭಿಪ್ರಾಯಪಟ್ಟಿದೆ ಪಕ್ಷದ ವಕ್ತಾರ ಸಯ್ಕದ್ ಮಮಿನುಲ್ ಅವೊಲ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ರಾಷ್ಟೀಯ ಪೌರತ್ವ ನೊಂದಣಿಯನ್ನು ಧರ್ಮದ ಆಧಾರದ ಮೇಲೆ ನಡೆಸಿಲ್ಲ ಬದಲಾಗಿ ಭಾರತೀಯತೆಯ ಗುರುತಿನ ಆಧಾರದ ಮೇಲೆ ಸಿದ್ದಪಡಿಸಲಾಗಿದೆ ಇದರಿಂದ ಅಸ್ಸಾಂನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ನಾಗರಿಕರ ಪತ್ತೆಗೆ ನೆರವಾಗಲಿದೆ ಎಂದು ಹೇಳಿದ್ದಾರೆ ಅಸ್ಸಾಂನಲ್ಲಿ ಬಿಜೆಪಿ ರಾಜಕೀಯ ಧ್ಯವೀಕರಣದ ನಾಟಕ ಆಡುತ್ತಿದೆ

ಸಾರ್ವತ್ರಿಕ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಪಕ್ಷ ಏಕೈಕ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಮತ್ತಷ್ಟು ಆಳವಾಗಿ ಬೇರೂರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿರುವುದಾಗಿ ಪ್ರಧಾನಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ವೇಳೆ ನೆರೆಯ ರಾಷ್ಟಗಳೊಂದಿಗೆ ಸ್ನೇಪ ಸಂಬಂಧ ಶಾಂತಿ ಮತ್ತು ಅಭಿವೃದ್ಧಿಯ ಕುರಿತಾದ ತಮ್ಮ ದೃಷ್ಟಿಕೋನವನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದ್ದಾರೆ

ದೆಹಲಿಯಲ್ಲಿ ನಡೆದಿರುವ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಲೋಕಸಭೆಯಲ್ಲಿ ಇತ್ತೀಚೆಗೆ ಪ್ರತಿಪಕ್ಷಗಳು ಮಂಡಿಸಿದ ಅವಿಶ್ವಾಸ ಗೊತ್ತುವಳಿಯ ವಿರುದ್ಧ ಜಯಗಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿಗಳನ್ನು ಅಭಿನಂದಿಸಲಾಯಿತು ಈ ಅಭಿನಂದನೆ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಸದಸ್ಕರಿಗೂ ಸಲ್ಲುತ್ತದೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ವಿರೋಧ ಪಕ್ಷಗಳು ಮಂಡಿಸಿದ್ದ ಅರ್ಥಹೀನ ಅವಿಶ್ವಾಸ ಗೊತ್ತುವಳಿ ಎನ್ಡಿಎ ಸರ್ಕಾರಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತೆಂದು ಪ್ರಧಾನಿ ಮೋದಿ ಹೇಳಿದ್ದಾಗಿ ಸಭೆಯ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ತಿಳಿಸಿದರು ಭಾರತೀಯ ಬ್ಯಾಂಕುಗಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಮರುಪಾವತಿ ಮಾಡದೆ ವಿದೇಶದಲ್ಲಿ ನೆಲೆಸಿರುವ ಉದ್ದಮಿ ವಿಜಯ್ ಮಲ್ಯ ಇಂದು ಲಂಡನ್ನಲ್ಲಿರುವ ವೆಸ್ಟ್ ಮಿನಿಸ್ಟರ್ ಮ್ಹಾಜಿಸ್ಟೇಟ್ ನ್ಯಾಯಾಲಯಕ್ಕೆ ಪಾಜರಾಗಲಿದ್ದು ತಮ್ಮನ್ನು ವಿಚಾರಣೆಗೆ ಒಳಪಡಿಸುವ ಕುರಿತಂತೆ ನಡೆದಿರುವ ವಾದ ವಿವಾದಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಭಾರತ ಮತ್ತು ನೇಪಾಳ ದೇಶಗಳ ನಡುವೆ ಮೊಟ್ಟ ಮೊದಲ ಚಿಂತಕರ ಸಮಾವೇಶ ಕಾಕ್ಮಂಡುವಿನಲ್ಲಿ ಇಂದು ಆರಂಭವಾಗುವುದು ಉಭಯ ದೇಶಗಳ ನಡುವೆ ಹೆಚ್ಚಿನ ಸಪಕಾರ ಮತ್ತು ಚಿಂತನೆಗಳ ವಿನಿಮಯದ ಉದ್ದೇಶದಿಂದ ಈ ಸಮಾವೇಶವನ್ನು ಏಷ್ಕಾದ ಪ್ರಜಾಪ್ರಭುತ್ವ ಮತ್ತು ಅಂತಾರಾಷ್ಟೀಯ ವ್ಯವಹಾರಗಳ ಸಂಸ್ಥೆ ಹಾಗೂ ನೆಪರೂ ಸ್ಮಾರಕ ವಸ್ತು ಸಂಗ್ರಾಪಲಯ ಗ್ರಂಥಾಲಯ ಜಂಟೆಯಾಗಿ ಆಯೋಜಿಸಿದೆ ನೇಪಾಳದ ಮಾಜಿ ಪ್ರಧಾನಮಂತ್ರಿ ಮತ್ತು ಅಲ್ಲಿಯ ಆಡಳಿತಾರೂಢ ಕಮ್ಯೂನಿಸ್ಟ್ ಪಕ್ಷದ ಸಹಾಧ್ಯಕ್ಷರಾದ ಮಷ್ಪ ಕಮಲ್ದಪಲ್ ಪ್ರಚಂಡ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ ಇನ್ನು ಮುಂದೆ ಇಂತಪ ಸಮಾವೇಶವನ್ನು ವರ್ಷಕ್ಕೊಮ್ಮೆ ಕ್ರಮವಾಗಿ ಭಾರತ ಮತ್ತು ನೇಪಾಳದಲ್ಲಿ ನಡೆಸುವ ಉದ್ದೇಶವಿದೆ

ಇಟಲಿಯ ಪ್ರಧಾನಿ ಗ್ಯಸೆಫ್ ಕಾಂಟ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪದಗೆಟ್ಟ ವಲಸೆ ಕಾನೂನುಗಳಿಂದಾಗಿ ಅಮೆರಿಕ ನಗೆ ಪಾಟಲಿಗೆ ಈಡಾಗಬೇಕಾಗಿದೆ ಎಂದು ಟ್ರಂಪ್ ಬೇಸರ ವ್ಯಕ್ತಪಡಿಸಿದರು ಇರಾನ್ ಅಧ್ಯಕ್ಷ ಅಸ್ಲಾಂ ರಪಾನಿ ಅವರನ್ನು ಯಾವುದೇ ಸಮಯದಲ್ಲಿ ಯಾವದೇ ಪರಿಶ್ರಿತಿಯಲ್ಲಿ ಭೇಟಿಯಾಗಲು ಸಿದ್ದವೆಂದು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಟಲಿ ಪ್ರಧಾನಿ ಗೆಸೆಪ್ಪಿ ಕಾಂಟೆ ಜೊತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಮಾತನಾಡಿ ಇರಾನ್ ಅಧ್ಯಕ್ಷರು ತಮ್ಮನ್ನು ಭೇಟಿಯಾಗ ಬಯಸಿದರೆ ಖಂಡಿತ ಭೇಟಿಯಾಗುತ್ತೇನೆ ಎಂದಿದ್ದಾರೆ ಟ್ರಂಪ್ ರಹಾನಿಯವರನ್ನು ಭೇಟಿಯಾಗಲು ಸಿದ್ದರಿರುವರೇ ಎಂದು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಇರಾನ್ ಎರಡೂ ನಾಯಕರ ಚರ್ಚೆಯ ವಿಷಯವಾಗಿದ್ದು ಇರಾನ್ ಪರಮಾಣು ಶಸ್ತ್ರಾಶ್ವನ್ನು ಹೊಂದಲು ಅನುಮತಿಸಬಾರದು ಎಂಬುದು ಇಬ್ಬರೂ ಮುಖಂಡರ ನಿಲುವಾಗಿದೆ ಎಂದಿದ್ದಾರೆ ಇರಾನ್ನ ದುಷ್ಪತ್ಯದ ಚಟುವಟಿಕೆಗಳನ್ನು ಪೂರ್ಣವಾಗಿ ಕೊನೆಗೊಳಿಸಲು ಎಲ್ಲಾ ರಾಷ್ಟಗಳು ಒತ್ತಡ ಏರುವುದನ್ನು ಅಮೆರಿಕ ಪ್ರೋತ್ಸಾಹಿಸುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ ಚೀನಾ ಮತ್ತು ಮಲೇಷಿಯಾದಿಂದ ಎರಡು ವರ್ಷಗಳ ಕಾಲ ಸೌರ ಕೋಶಗಳ ಆಮದಿನ ಮೇಲೆ ಸುರಕ್ಷತಾ ಸುಂಕವನ್ನು ವಿಧಿಸಲು ಸರ್ಕಾರ ನಿರ್ಧರಿಸಿದೆ ದೇಶೀಯ ಸೌರಕೋಶ ಉತ್ಪಾದಕರ ಹಿತರಕ್ಷಣೆಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ದೇಶದಲ್ಲಿ ಕೌಶಲ್ಯರ್ಣ ಮಾನವ ಶಕ್ತಿಯ ಸೃಷ್ಟಿಗೆ ಆದ್ಯತೆ ನೀಡಬೇಕೆಂದು ಉದ್ಯಮ ವಲಯಕ್ಕೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗ್ರಹ ಪಡಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಕೌಶಲ್ಯ ಭಾರತ್ ಯೋಜನೆ ಸಂಬಂಧದ ರೋಡ್ ಶೋ ಉದ್ಘಾಟನೆ ವೇಳೆ ಮಾತನಾಡಿದ ಅವರು ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತು ಉದ್ಯೋಗ ವಲಯಗಳ ನಡುವೆ ಇರುವ ಅಂತರ ಕಡಿಮೆಯಾಗಬೇಕು ಎಂದು ಅಭಿಪ್ರಾಯಪಟ್ಸರು

ಮರುಷರ ಸಿಂಗಲ್ಸ್ನಲ್ಲಿ ಕಿಡಾಂಬಿ ಶ್ರೀಕಾಂತ್ ಮತ್ತು ಬಿ

ಪ್ರಣೀತ್ ತಮ್ನ ಮೊದಲ ಸುತ್ತಿನಲ್ಲಿ ವಾಕ್ಒವರ್ ಪಡೆದುಕೊಂಡರು ಸಮೀರ್ ವರ್ಮ ಮತ್ತು ಎಚ್

ಇದು ಭಾರತಕ್ಕೆ ಗೆಲ್ಲಲ್ಲೇಬೇಕಾಗಿರುವ ಪಂದ್ವವಾಗಿದೆ

ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನಾಡಿದ್ದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಐರ್ಲ್ಯಾಂಡ್ನ್ನು ಎದುರಿಸಲಿದೆ

ಮುಕ್ತಾಯ